ನವೋದ್ದಮಗಳಿಗೆ ಹೆಚ್ಚಿನ ಪ್ರೋತ್ಸಾಹ ರಾಜ್ದದಲ್ಲಿ ಬಂಡವಾಳ ತೊಡಗಿಸುವಂತೆ ಕೈಗಾರಿಕೋದ್ದಮಿಗಳಿಗೆ ಅಕ್ವತ್ತನಾರಾಯಣ ಮನವಿ

ಎಸ್ ಯಡಿಯೂರಪ್ಪ ಇಂದು ನೆರೆ ಪೀಡಿತ ಜಿಲ್ಲೆಗಳಾದ ಬಾಗಲಕೋಟೆ ಬೆಳಗಾವಿ ಮತ್ತು ಜಿಲ್ಲಾ ವ್ಲಾಪ್ತಿಯಲ್ಲಿ ವ್ಯೆಮಾನಿಕ ಸಮೀಕ್ಷೆ ನಡೆಸಿದರು

ಕಳೆದ ಕೆಲ ದಿನಗಳಿಂದ ಸುರಿದ ಮಳೆ ಮತ್ತು ಪ್ರವಾಹದಿಂದ ಆಗಿರುವ ಹಾನಿಯ ಅಂದಾಜು ಸಮೀಕ್ಷೆ ನಡೆಸಿದರು ನಂತರ ಅವರು ಮೂರು ಜಿಲ್ಲೆಗಳ ಅಧಿಕಾರಿಗಳು ಶಾಸಕರೊಂದಿಗೆ ಸಭೆ ನಡೆಸಿದರು ಮುಖ್ಯಮಂತ್ರಿಗಳ ಭೇಟ ಹಿನ್ನೆಲೆಯಲ್ಲಿ ಆಲಮಟ್ಟ ಜಲಾಶಯದ ಸುತ್ತ ಬಿಗಿ ಭದ್ರತೆ ವಿರ್ಪಡಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸಚಿವರಾದ ರಮೇಶ್ ಜಾರಕಿ ಹೊಳಿ ಆರ್ ಅಶೋಕ್ ಬಸವರಾಜ್ ಬೊಮ್ಲಾಯಿ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಎಸ್

ಎಸ್ ಯಡಿಯೂರಪ್ಪ ಸ್ಪಷ್ಪಪಡಿಸಿದ್ದಾರೆ

ಈಗಾಗಲೇ ರಾಜ್ಯದ ಜಲಸಂಪನ್ನೂಲ ಸಚಿವರು ಈ ಸಂಬಂಧ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎಂದರು ಮುಂದಿನ ತಿಂಗಳು ದೆಹಲಿಯಲ್ಲಿ ಪ್ರಧಾನಿ ಅವರನ್ನು ಭೇಟಿ ಮಾಡಿ ಜಲಾಶಯ ಎತ್ತರಿಸುವ ಬಗ್ಗೆ ಪ್ರಸ್ತಾಪ ಮಾಡುವುದಾಗಿಯೂ ಮುಖ್ಯಮಂತ್ರಿ ತಿಳಿಸಿದರು ಇದಕ್ಕೂ ಮುನ್ನ ಬೆಳಗಾವಿ ಧಾರವಾಡ ಜನಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಜದಲ್ಲಿ ಪದೇ ಪದೇ ಉಂಟಾಗುತ್ತಿರುವ ಅತಿವೃಷ್ಷಿ ಹಾನಿ ಸಮಸ್ಥೆ ನಿವಾರಿಸಲು ಹಾಗೂ ಹೆಚ್ಚಿನ ಅನುದಾನ ನೀಡುವಂತೆ ಕೇಂದ್ರಕ್ಷೆ ಮುಂದಿನ ವಾರ ಮನವಿ ಸಲ್ಲಿಸಲಾಗುವುದು ಎಂದರು ಮಳೆಯಿಂದ ಕುಸಿದು ಬಿದ್ದಿರುವ ಮನೆಗಳ ಪುನರ್ ನಿರ್ಮಾಣ ಮತ್ತು ದುರಸ್ತಿಗೆ ಶ್ರಥಮ ಆದ್ಯತೆ ನೀಡಲಾಗುವುದು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಆಗಿರುವ ಹಾನಿ ಮತ್ತು ಅಗತ್ಯವಾಗಿರುವ ಅನುದಾನದ ಮಾಹಿತಿಯನ್ನು ತಕ್ಷಣವೇ ಸರ್ಕಾರಕ್ಕೆ ಕಳುಹಿಸಿಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು

ಅಶೋಕ್ ಮಾತನಾಡಿ ಕಳೆದ ವರ್ಷದಂತೆ ಮನೆ ಪರಿಹಾರ ನೀಡುವ ತಂತ್ರಾಂಶವನ್ನು ಮತ್ತೆ ಆರಂಭಿಸುವ ಕುರಿತು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದರು

ಬೆಂಗಳೂರಿನಲ್ಲಿಂದು ಡಿಸಿಸಿ ಮತ್ತು ಅಪೆಕ್ಲ್ ಬ್ಯಾಂಕ್ ಪ್ರಗತಿ ಪರಿಶೀಲನಾ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು

ಕೃಷಿಗೆ ಹೆಚ್ಚಿನ ಒತ್ತು ಕೊಡಬೇಕು ಮತ್ತು ಹೆಚ್ಚು ಹೊಸ ಫಲಾನುಭವಿಗಳಿಗೆ ಸಾಲ ನೀಡಬೇಕೆಂಬುದು ಸರ್ಕಾರದ ಆದ್ಯತೆಯಾಗಿದ್ದು

ಬಂಡವಾಳ ಹೂಡಿಕೆಗೆ ರಾಜ್ಯ ಅತ್ಯುತ್ತಮ ತಾಣವಾಗಿದ್ದು ಕೈಗಾರಿಕೋದ್ಯಮಿಗಳು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಉಪಮುಖ್ಯಮಂತ್ರಿ ಡಾ

ಅಶ್ವಕ್ಷನಾರಾಯಣ ಮನವಿ ಮಾಡಿದ್ದಾರೆ ಮಾತನಾಡಿದ ಅವರು ನವೋದ್ಯಮಿಗಳಿಗೆ ಸರ್ಕಾರ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದೆ ಕೈಗಾರಿಕೋದ್ಯಮಿಗಳಿಗೆ ಅಗತ್ಯವಾಗಿ ಬೇಕಾಗುವ ಭೂಮಿ ನೀರು ವಿದ್ಯುತ್ ಬದಗಿಸುವ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಲಾಗಿದೆ ನವೋದ್ಯಮಗಳಿಗೆ ಬೆಂಗಳೂರು ಮೆಚ್ಚಿನ ತಾಣವಾಗಿದೆ ಇಲ್ಲಿ ನುರಿತ ಸಂಪನ್ಮೂಲವಿದೆ ಈ ಹಿನ್ನೆಲೆಯಲ್ಲಿ ವಿದೇಶಿ ಉದ್ದಮಿಗಳು ಬಂಡವಾಳ ಹೂಡುವಂತೆ ಸಚಿವರು ಮನವಿ ಮಾಡಿದರು

ಬೆಂಗಳೂರಿನಲ್ಲಿಂದು ಮಾತನಾಡಿದ ಆವರು ನೆರೆ ರಾಜ್ಯಗಳಾದ ಗೋವಾ ಕೇರಳ ತಮಿಳುನಾಡು ಪುದುಚೇರಿ ತೆಲಂಗಾಣ ರಾಜ್ಜಗಳಿಗೆ ಸಂಚಾರ ಆರಂಭಿಸಲು ಸಾರಿಗೆ ನಿಗಮ ಸಜ್ಞಾಗಿದೆ ಎಂದರು

ಹೊರ ರಾಜ್ಗಳಿಗೆ ಬಸ್ ಸಂಚಾರ ಆರಂಭಿಸುವ ಬಗ್ಗೆ ಸಾರಿಗೆ ಇಲಾಖೆಯಿಂದ ಪತ್ರ ಬರೆಯಲಾಗಿದೆ ನೆರೆ ರಾಜ್ಗಳ ಪ್ರಕಿಕ್ರಿಯೆ ನೋಡಿಕೊಂಡು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಲು ಉದ್ದೇತಿಸಲಾಗಿದೆ ಎಂದು ಸಚಿವರು ಹೇಳದರು ಕೊಪ್ಪಳದಲ್ಲಿ ಮಕ್ಕಳ ಆಟಕೆ ತಯಾರಿಕಾ ಸಮುಭ್ಗಯ ಸ್ಥಾಪನೆ ಮಾಡುವಂತೆ ರಾಜ್ಗ ಕೈಗಾರಿಕೆ ಇಲಾಖೆ ಜಾಗತಿಕ ಆಟಕೆ ತಯಾರಿಕರಿಗೆ ಆಹ್ಲಾನ ನೀಡಿದೆ ಈ ಕುರಿತು ಕೈಗಾರಿಕಾ ಇಲಾಖೆ ಪ್ರಕಟಣೆ ನೀಡಿದ್ದು ಆತ್ಮ ನಿರ್ಭರ ಯೋಜನೆಯಡಿ ಈ ಫಟಕವನ್ನು ಸ್ಥಾಪನೆ ಮಾಡುವಂತೆ ಮನವಿ ಮಾಡಲಾಗಿದೆ ರಾಜ್ಯದಲ್ಲಿ ಆಟಕೆ ತಯಾರಿಕಾ ಘಟಕ ತಯಾರಿಸಲು ಮುಂದೆ ಬರುವವರಿಗೆ ರಾಜ್ಯ ಸರ್ಕಾರ ಎಲ್ಲ ಮೂಲಸೌಲಭ್ಞ ಜೊತೆಗೆ ನುರಿತ ಸಂಪನ್ನೂಲ ಒದಗಿಸಲು ಬದ್ದವಾಗಿದೆ ಆಟದ ಉತ್ಪನ್ನಗಳಗೆ ದೇತದಲ್ಲೇ ಕರ್ನಾಟಕ ಮೂರನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ ಮುಂದಿನ ಮೂರು ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆಯಾಗಲಿರುವುದರಿಂದ ಜಾಗತಿಕ ಆಟಕೆ ತಯಾರಕರು ಇಲ್ಲಿ ಸಮುಚ್ಲಯ ಪ್ರಾರಂಭಿಸುವಂತೆ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ತಿ ಗೌರವ್ ಗುಪ್ತಾ ಮನವಿ ಮಾಡಿದ್ದಾರೆ

ಚಾಮರಾಜನಗರದ ಪ್ರಗತಿ ಪರಿಶೀಲನಾ ಸಭೆ ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು

ಆರೋಗ್ಲ ಇಲಾಖೆ ವಿಕಲಚೇತನರ ಇಲಾಖೆ ಮತ್ತು ಜಿಲ್ಲಾಪಂಚಾಯತ್ ಒಟ್ಟಾಗಿ ಜಿಲ್ಲೆಯಲ್ಲಿ ಸರ್ಕಾರದಿಂದ ಸೌಲಭ್ಯ ಪಡೆದವರ ಪಟ್ಟ ಮಾಡಬೇಕು ಸೌಲಭ್ಣದಿಂದ ಯಾರು ವಂಚಿತರಾಗಬಾರದು ವೈದ್ಯಾಧಿಕಾರಿಗಳು ಅಂಗವಿಕಲರ ಪ್ರಮಾಣ ಪತ್ರ ನೀಡುವ ಸಂದರ್ಭದಲ್ಲಿ ಅಂಕಗಳನ್ನು ಪರಿಗಣಿಸದೇ ವಿಕಲತೆಯ ಆಧಾರದ ಮೇಲೆ ಶ್ರಮಾಣ ಪತ್ರ ನೀಡಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು

ನಾರಾಯಣ ಗೌಡ ಹೇಳಿದ್ದಾರೆ ಈ ಸಂಬಂಧ ಬಿಬಿಎಂಪಿ ಸಭೆಯಲ್ಲಿ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕೆಂದು ನಿರ್ಣಯ ತೆಗೆದುಕೊಳ್ಳಲಾಗಿದೆ ನಂತರ ನಡೆದ ಭರವಸೆಗಳ ಸಮಿತಿಗಳ ಸಭೆಯಲ್ಲೂ ಸಂಚಾರ ನಿಷೇಧ ಮಾಡುವುದು ಸೂಕ್ತ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂತೆ ಮುಖ್ಲಮಂತ್ರಿಗಳನ್ನು ಕೋರಲಾಗುವುದು ಎಂದು ಸಚಿವರು ಹೇಳಿದರು

ಪಾಟೀಲ್ ಹೇಳಿದ್ದಾರೆ ಅವರು ಇಂದು ಐತಿಹಾಸಿಕ ಮದಗಮಾಸೂರು ಕೆರೆಗೆ ಬಾಗಿನ ಸಮರ್ಪಣೆ ಮಾಡಿ ಮಾತನಾಡಿದರು ಕೆರೆ ಹೂಳೆತ್ತೆವುದರ ಜೊತೆಗೆ ಎಡ ಹಾಗೂ ಬಲದಂಡೆಗಳನ್ನು ನವೀಕರಣ ಮಾಡಿ ನಾಲೆಯ ಕೊನೆಯವರೆಗೆ ನೀರು ಹರಿಯುವಂತೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಸಚಿವ ಬಿ

ರಂಗನಾಥ್ ತಿಳಿಸಿದ್ದಾರೆ ವೃದ್ದರು ಮತ್ತು ಮಕ್ಕಳನ್ನು ಹೆಚ್ಚಿನ ಜವಾಬ್ದಾರಿಯಿಂದ ನೋಡಿಕೊಳ್ಳದೇಕೆಂದು ಗ್ರಾಮಸ್ಥರಿಗೆ ಸಲಹೆ ನೀಡಲಾಯಿತು

ಈ ನಡುವೆ ಮುಖ್ಣಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿಂದು ಸೋಂಕಿತರ ಚಿಕಿತ್ಸೆಗಾಗಿ ನಾಲ್ಕು ಹೈ ಫೋ ನೇಸಲ್ ಕೆನೂಲಾ ಆಕ್ಲಿಜನ್ ಉಪಕರಣಗಳನ್ನು ಬೆಳಗಾವಿಯ ಆಸ್ಪತ್ರೆಗೆ ಸಮರ್ಪಿಸಿದರು ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಅವರು ದೇಣಿಗೆಯಾಗಿ ನೀಡಿದ ಉಪಕರಣಗಳನ್ನು ಜನಪ್ರತಿನಿಧಿಗಳ ಸಭೆಯ ಬಳಿಕ ಮುಖ್ಚಮಂತ್ರಿಗಳು ಆಸ್ಪತ್ತೆಗೆ ಸಮರ್ಪಣೆ ಮಾಡಿದರು

ಕಾರವಾರದಲ್ಲಿ ಮೂರು ಕುಮಟಾದಲ್ಲಿ ನಾಲ್ಲು

ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವ ಕೆಎಂಎಫ್ ನಂದಿನಿ ಉತ್ತನ್ನಗಳ ಮೇಲೆ ಕನ್ನಡ ಹೆಸರನ್ನು ಬಳಸಿ ಆ ಮೂಲಕ ಕಸ್ತೂರಿ ಕನ್ನಡದ ಕಂಪು ಜಗತ್ತಿನೆಲ್ಲೆಡೆ ಪಸರಿಸುವಂತೆ ನೋಡಿಕೊಳ್ಳಬೇಕೆಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಟ ಎಸ್ ನಾಗಾಭರಣ ಸೂಚನೆ ನೀಡಿದ್ದಾರೆ

ಒಂಗಾಪುರ ಮಲೇಶಿಯಾ ಸೇರಿದಂತೆ ವಿಶ್ವದೆಲ್ಲೆಡೆ ನಂದಿನಿ ಉತ್ಪನ್ನಗಳು ರಘ್ತಾಗುತ್ತಿವೆ ಹಿಗಾಗಿ ಪ್ರತಿ ಉತ್ಪನ್ನಗಳ ಮೇಲೂ ಕನ್ನಡ ಹಾಗೂ ಕನ್ನಡದ ವಿತಿಷ್ಣ ಹೆಸರುಗಳನ್ನು ಇಟ್ಟು

ರೈತರ ಒಡನಾಡಿಯಾಗಿರುವ ಕೆಎಂಎಫ್ ಸಂಸ್ಟೆ ನಾಡಿನ ಅದರಲ್ಲೂ ಗ್ರಾಮೀಣ ಭಾಗದ ಹೆಮ್ಮೆಯ ಸಂಸ್ಥೆಯಾಗಿದೆ ಆದ್ದರಿಂದ ಕನ್ನಡದ ಹೆಸರುಗಳನ್ನು ಹೆಚ್ಚಾಗಿ ಬಳಸಬೇಕು ಎಂದರು

ವಲಸೆ ಕಾರ್ಮಿಕರಿಗೆ ಕೆವಿಐಸಿ ಜೇನು ಸಾಕಾಣಿಕೆಯ ತರಬೇತಿ ಒದಗಿಸುವುದರ ಜೊತೆಗೆ ಜೇನು ಸಾಕಾಣಿಕೆ ಚಟುವಟಿಕೆ ನಡೆಸಲು ಸಾಧ್ಯವಾಗುವಂತೆ ಜೇನು ಪೆಟ್ಟಗೆ ಹಾಗೂ ಇತರ ಅಗತ್ನ ಪರಿಕರಗಳನ್ನು ಒದಗಿಸುತ್ತಿದೆ

ಮುನ್ನೂಚನೆಯಂತೆ ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಲಿದೆ ಬೆಂಗಳೂರು ಸುತ್ತಮುತ್ತ ಭಾಗತಃ ಮೋಡಕವಿದ ವಾತಾವರಣ ಆಗಾಗ ತುಂತುರು ಮಳೆ